ಅದರಂತೆ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹೊಂದಿದ್ದ ಮಹತ್ವದ ಗೃಪ ಖಾತೆಯನ್ನು ಸಚಿವ ಎಂ

ಪಾಟೀಲ್ ಅವರಿಗೆ ನೀಡಲಾಗಿದೆ ಉಳಿದ ಸಚಿವರು ಮತ್ತು ಅವರ ಖಾತೆಗಳ ವಿವರ ಹೀಗಿದೆ ಸತೀಶ್ ಜಾರಕಿಹೊಳಿ ಅರಣ್ಣ ಜೀವಿ ಪರಿಸರ ಶಾಸ್ತ ಹಾಗೂ ಪರಿಸರ ಖಾತೆ ಎಂ

ನಾಗರಾಜ್ ವಸತಿ ಸಿ ಎಸ್ ಶಿವಳ್ಳಿ ಪೌರಾಡಳಿತ ಇ ತುಕರಾಂ ವೈದ್ಯಕೀಯ ಶಿಕ್ಷಣ ಪಿ ಟಿ ಪರಮೇಶ್ವರ ನಾಯ್ಕ್ ಮುಜರಾಯಿ ಹಾಗೂ ಕೌಶಲಾಭಿವೃದ್ದಿ ಆರ್

ತಿಮ್ನಾಪುರ ಸಕ್ಕರೆ ಬಂದರು ಒಳನಾಡು ಸಾರಿಗೆ ರಹೀಂ ಖಾನ್ ಯುವ ಸಬಲೀಕರಣ ಮತ್ತು ಕ್ರೀಡಾಖಾತೆ ಪಡೆಯಲಿದ್ದಾರೆ ಬಾತೆಗಳ ಪುನರ್ ಪಂಚಕೆಯ ಪ್ರಕಾರ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಬೆಂಗಳೂರು ನಗರ ಕಾನೂನು ಮತ್ತು ನ್ಯಾಯ ಹಾಗೂ ಮಾನವ ಪಕ್ಕುಗಳು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ಐಟಿಬಿಟಿ ವಿಜ್ವಾನ ಮತ್ತು ತಂತ್ರಜ್ಞಾನ ಖಾತೆ ಹೊಂದಿರುತ್ತಾರೆ

ಶಿವಕುಮಾರ್ ಬೃಹತ್ ಮತ್ತು ಮಧ್ಯಮ ನೀರಾವರಿ ಕನ್ನಡ ಮತ್ತು ಸಂಸ್ಟತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಖಾತೆ ನೋಡಕೊಳ್ಳುವರು

ವಿ ದೇಶಪಾಂಡೆ ಮುಜರಾಯಿ ಹೊರತುಪಡಿಸಿ ಕಂದಾಯ ಇಲಾಖೆ ಜವಾಬ್ದಾರಿ ಹೊಂದಿರುತ್ತಾರೆ

ಜಾರ್ಜ್ ಬೃಹತ್ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕಾ ಖಾತೆ ಕೃಷ್ಣ ಬೈರೇಗೌಡ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಯು

ಬಾದರ್ ಬಿಬಿಎಂಪಿ ಮತ್ತು ಬೆಂಗಳೂರು ನಗರದ ವಿಷಯಗಳನ್ನು ಹೊರತುಪಡಿಸಿ ಮಹಾನಗರ ಪಾಲಿಕೆಗಳು ನಗರಾಭಿವೃದ್ಧಿ ನಗರ ಮತ್ತು ಗ್ರಾಮೀಣ ಭೂ ಸಾರಿಗೆ ಖಾತೆಗಳನ್ನು ಹೊಂದಿರುತ್ತಾರೆ

ಜಯಮಾಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ದಿವ್ಯಾಂಗರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಖಾತೆಯನ್ನು ನಿರ್ವಹಿಸಲಿದ್ದಾರೆ ಖಾತೆಗಳ ಹಂಚಿಕೆಯ ಬಗ್ಗೆ ರಾಜ್ಯಪಾಲರಿಗೆ ಶಿಫಾರಸ್ತು ಮಾಡಿರುವುದಾಗಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ವಿವಿಧ ಮಂಡಳಿ ಮತ್ತು ನಿಗಮಗಳಿಗೆ ಕಾಂಗ್ರೆಸ್ ಸಲಹೆ ಮಾಡಿರುವವರ ಹೆಸರುಗಳ ಬಗ್ಗೆ ಸಮಿಶ್ರ ಸರ್ಕಾರದಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ತಿಳಿಸಿದರು ಮುಸ್ಲಿಂ ಮಹಿಳೆಯರ ವಿವಾಹ ಹಕ್ಕುಗಳ ಸಂರಕ್ಷಣೆಯ ಮಸೂದೆಗೆ ಲೋಕಸಭೆ ಅನುಮೋದನೆ ನೀಡಿದೆ

ದಿಢೀರ್ ತಲಾಖ್ಗೆ ಸಂಬಂಧಿಸಿದ ಎಲ್ಲ ಘೋಷಣೆಗಳನ್ನು ಮಸೂದೆ ಅನೂರ್ಜಿತಗೊಳಿಸುವುದು ತಲಾಖ್ ಪದ್ದತಿ ಅನುಸರಿಸುವವರಿಗೆ ಮೂರು ವರ್ಷಗಳ ಕಾರಾಗೃಹ ಶಿಕ್ಷೆ ವಿಧಿಸಲು ಮಸೂದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ

ಮಸೂದೆ ಕುರಿತ ಚರ್ಚೆಗೆ ಉತ್ತರಿಸಿದ ಕಾನೂನು ಮತ್ತು ನ್ಯಾಯ ಖಾತೆ ಸಚಿವ ರವಿಶಂಕರ್ ಪ್ರಸಾದ್ ಯಾವುದೇ ಧರ್ಮವನ್ನು ಗುರಿಯಾಗಿಟ್ಟುಕೊಂಡು ಮಸೂದೆ ತರಲಾಗಿಲ್ಲ ಬದಲಾಗಿ ಮಹಿಳೆಯರಿಗೆ ಇದು ರಕ್ಷಣೆ ಕಲ್ಪಿಸುವುದು ಎಂದು ಹೇಳಿದರು

ಅವರು ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕರ್ನಾಟಕದಲ್ಲಿ ಕಳೆದ ವರ್ಷದ ಜೂನ್ನಲ್ಲಿ ಯೋಜನೆ ಆರಂಭವಾಗಿದ್ದು ಈವರ್ಷದ ಜೂನ್ನಲ್ಲಿ ಯೋಜನೆಯ ಮುಂದುವರಿದ ದ್ವಿತೀಯ ಹಂತದ ಕಾರ್ಯಕ್ರಮ ಶುರುವಾಗಿದೆ ಎಂದರು

ದ್ವಿತೀಯ ಹಂತದ ಉಚಿತ ಅಡುಗೆ ಅನಿಲ ಸಂಪರ್ಕ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಈ ಸೌಲಭ್ಞದಿಂದ ಹೊರಗುಳದಿರುವ ಇತರ ಬಡಕುಟುಂಬಗಳಿಗೆ ಸಂಪರ್ಕ ಕಲ್ಪಿಸಲು ಉದ್ವೇತಿಸಲಾಗಿದೆ ಎಂದು ಕೃಷ್ಣ ತಿಳಿಸಿದರು

ದಾವಣಗೆರೆಯಲ್ಲಿಂದು ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ದಾಸಶ್ರೇಷ್ಠ ಕನಕದಾಸರ ಜಯಂತಿ ಕಾರ್ಯಕ್ರಮ ಏರ್ಪಡಾಗಿತ್ತು ಶಾಸಕ ಎಸ್

ರವೀಂದ್ರನಾಥ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿದ ಕನಕದಾಸರನ್ನು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸಿಮೀತಗೊಳಿಸಬಾರದು ದಾರ್ಶನಿಕ ತತ್ವ ಆದರ್ಶಗಳ ಪಾಲನೆ ಇಂದಿನ ಅಗತ್ಯ ಎಂದು ನುಡಿದರು